ಸಹಮತದ ಸಲಿಂಗಕಾಮ ಅಪರಾಧವಲ್ಲ ಸುಪ್ರೀಂಕೋರ್ಟ್ ಹಸಿರು ಕರ್ನಾಟಕ ಯೋಜನೆ ಹತ್ತು ಕೋಟಿ ಸಸಿ ನೆಡುವ ಕಾರ್ಯಕ್ರಮ ಆರಂಭ

ಜಿ ಪರಮೇಶ್ವರ್ ಹೇಳಿದ್ದಾರೆ

ಪದವೀಧರರು ಸ್ನಾತಕೋತ್ತರ ಪದವಿ ಪಡೆದವರು ಮೋಲಿಸ್ ಇಲಾಖೆ ಸೇರಲು ಆಸಕ್ಕಿ ತೋರುತ್ತಿದ್ದಾರೆ

ಬಳಿಕ ಕೊರಟಗೆರೆ ತಾಲೂಕನ ಕೇಲವು ಗ್ರಾಮಗಳಲ್ಲಿ ಹಾಲು ಉತ್ತಾದಕರ ಸಂಘದ ಕಟ್ಟಡ ಉದ್ವಾಟನೆ ನೆರವೇರಿಸಿ ಮಾತನಾಡಿದ ಅವರು ಹಾಲು ಉತ್ಪಾದನೆ ಇಂದು ಲಾಭದಾಯಕ ಉದ್ಘಮವಾಗಿದ್ದು ಮಾರುಕಟ್ಟೆ ದರವನ್ನು ಇನ್ನಷ್ಟು ಪೆಟ್ಟಿಸುವ ಅಗತ್ತವಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಭಾರತ್ನೀತಿ ಹಾಗೂ ಚ್ಯನ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಹಮ್ಕೊಂಡಿರುವ ನವೋದ್ಯಮಗಳ ಒಂದು ದಿನದ ಸಮ್ನೇಳನಕ್ಕೆ ಕೇಂದ್ರ ಪಣಕಾಸು ಖಾತೆಯ ರಾಜ್ಯ ಸಚಿವ ಶಿವಪ್ರತಾಪ್ ಶುಕ್ಷ ಚಾಲನೆ ನೀಡಿದರು ಬಳಕ ಮಾತನಾಡಿದ ಅವರು ಭಾರತದಲ್ಲಿ ಜಿಎಸ್ಟಿ ಜಾರಿಯಿಂದಾಗಿ ಆರ್ಥಿಕ ಪರಿಸ್ಥತಿಯಲ್ಲಿ ಸಾಕಷ್ನು ಸುಧಾರಣೆಯಾಗಿದೆ ಜನಧನ್ ಮುದ್ರಾ ಯೋಜನೆಯಿಂದ ಯುವಕರು ಹೊಸ ಉದ್ದಮಗಳನ್ನು ಸ್ಥಾಪಿಸಿ ಉದ್ಯೋಗ ಒದಗಿಸಲು ಅನುಕೂಲವಾಗಿದೆ ಎಂದು ಹೇಳದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಬೆಂಗಳೂರು ತಂತ್ರಜ್ಞಾನ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರದ ಮುಖ್ಯ ಕೇಂದ್ರವಾಗಿ ಪರಿವರ್ತನೆಯಾಗಿದೆ ಹೊಸ ಹೊಸ ಉದ್ದಮಗಳ ಸ್ವಾಪನೆಯಿಂದ ಉದ್ಯೋಗಾವಕಾಶಗಳ ತಾಣವಾಗಿದೆ ಎಂದರು ನವೋದ್ದಮ ನೀತಿಯಿಂದಾಗಿ ಭಾರತ ಜಾಗತಿಕವಾಗಿ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತ್ತಿದೆ ಎಂದು ತಿಳಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ನ ಪುತ್ರರು ಕೇಂದ್ರ ಆದಾಯ ತೆರಿಗೆ ಆಧಿಕಾರಿಯನ್ನು ಬೇಟಿಯಾಗಿದ್ದಾರೆ ಎಂದು ಮುಖ್ಯಮಂತ್ರಿಗಳು ಮಾಡಿರುವ ಆರೋಪ ಆಧಾರ ರಹಿತವಾಗಿದ್ದು ಆದಾಯ ತೆರಿಗೆ ಇಲಾಖೆಯವರೇ ಈ ಕುರಿತಂತೆ ಸ್ವಷ್ನನೆ ನೀಡಿದ್ದಾರೆ ಇದನ್ನು ಸಾಬೀತು ಪಡಿಸದಿದ್ದರೆ ಮುಖ್ಯಮಂತ್ರಿಗಳು ರಾಜ್ಯದ ಜನರ ಕ್ಷಮಯಾಚಿಸಬೇಕು ಎಂದು ಹೇಳಿದ್ದಾರೆ ವಕ್ಷ್ ಆಸ್ತಿ ಕುರಿತಂತೆ ಅನ್ನರ್ ಮಾನಾಡಿ ವರದಿಯನ್ನು ಸದನದಲ್ಲಿ ಮಂಡಿಸುವಂತೆ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಖೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ನಡೆದ ಪ್ರತಿಭಟನೆ ವೇಳೆ ಮಾತನಾಡಿ ವರದಿಯನ್ನು ಸದನದಲ್ಲಿ ಮಂಡಿಸಲು ಸಭಾಪತಿ ಮತ್ತು ರಾಜ್ಯವಾಲರು ಆದೇತಿಸಿದ್ದಾರೆ ಅಲ್ಲದೆ ಹೈಕೋರ್ಟ್ ಕೂಡ ಈ ಸಂಬಂಧ ಆದೇತ ನೀಡಿದ್ದು ನಾಲ್ಲು ವಾರಗಳಲ್ಲಿ ವರದಿ ಮಂಡಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ವರದಿ ಬಹಿರಂಗವಾದರೆ ಪಲವಾರು ರಾಜಕೀಯ ಪ್ರಮುಖರಿಗೆ ತೀವ್ರ ಆಘಾತವಾಗಲಿದೆ ಎಂದು ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ

ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿರುವ ಬೆಂಗಳೂರು ಏಕ್ಷೋದಲ್ಲಿ ಜಾಗತಿಕ ಬಾಹ್ನಕಾಶ ಮಾರುಕಟ್ಟೆ ಬೆಳವಣಿಗೆ ಹಾಗೂ ಅವಕಾಶ ಕುರಿತು ಉಪನ್ನಾಸ ಹಮ್ನಿಕೊಳ್ಳಲಾಗಿದೆ ಉದ್ಘಾಟನಾ ಭಾಷಣ ಮಾಡಿದ ಇಸ್ತೋ ಅಧ್ಯಕ್ಷ ಡಾ

ಶವನ್ ಬರುವ ಎರಡು ವರ್ಷದಲ್ಲಿ ಇಸ್ತೋ ತತಯಾರಿಸುತ್ತಿರುವ ಪಿ ಎಸ್ ಎಲ್ ಎ ಹಾಗೂ ಸಣ್ಣ ಉಪಗ್ರಹಗಳ ಉಡಾವಣೆ ನೌಕೆ ಎಸ್ ಎಸ್ ಎಲ್ ಎ ಎ ಸೇರಿದಂತೆ ಸಣ್ಣ ಉಪಗ್ರಹಗಳನ್ನು ಖಾಸಗಿ ಉದ್ಭಮಗಳು ತಯಾರಿಸುವ ವಾತವರಣ ನಿರ್ಮಾಣಗೊಳ್ಳಬೇಕು ಎಂದು ಹೇಳಿದರು

ಪಿಎಸ್ಎಲ್ಎ ನೌಕೆ ತಯಾರಿಕೆಗೆ ಬಾಸಗಿ ಕಂಪನಿಗಳ ಸಮುಚ್ಯಯ ಮುಂದೆ ಬಂದಿದ್ದು ಈ ಬಗ್ಗೆ ಸಮಾಲೋಚನೆ ನಡೆದಿದೆ ಎಂದರು ಪ್ರಾನ್ಸ್ನ ಭಾಹ್ವಾಕಾಶ ಸಂಸ್ಥೆ ಸಿಎನ್ಇಎಸ್ ಸಂಸ್ಥೆಯ ಮುಖ್ಯಸ್ವ ಲೇ ಗ್ಯಾಲಾ ಮಾತನಾಡಿ ಭಾರತ ಪಮ್ಮಿಕೊಂಡಿರುವ ಮಾನವ ಸಹಿತ ಗಗನಯಾತ್ರೆಗೆ ತೆರಳಲಿರುವ ಗಗನಯಾನಿಗಳಿಗೆ ಭಾಷ್ಕಕಾಶ ದಿಷಧಿ ಪೂರೈಕೆ ಮಾಡಲಾಗುವುದು ಎಂದು ತಿಳಿಸಿದರು

ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಈ ತೀರ್ಮ ನೀಡಿದ್ದು ತಮ್ಮ ಇಜ್ಲೆಯಂತೆ ಗೌರವದಿಂದ ಜೀವಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಸಲಿಂಗ ಕಾಮಿಗಳ ಬಗ್ಗೆ ಪೂರ್ವಗ್ರಹ ಇರಬಾರದು ಎಂದು ಅಭಿಪ್ರಾಯಪಟ್ಟದೆ

ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೇಟಿ ನೀಡಿ ಖುಷಿಯಿಂದ ರಾಜಭವನವನ್ನು ವೀಕ್ಷಿಸಿದರು ರಾಜಭವನದ ವೈಭವವನ್ನು ಕಣ್ನುಂಬಿಕೊಂಡು ಮುಕ್ಷ ಕಂಠದಿಂದ ಶ್ವಾಘಿಸಿದರು

ರಾಜಭವನದಲ್ಲಿನ ವರ್ಣರಂಜಿತ ದೀಪಾಲಂಕಾರವನ್ನು ನೋಡಿ ಕಣ್ತಂಬಿಕೊಂಡರು ಮೈಸೂರು ಪೋಲಿಸ್ ಬ್ಲಾಂಡ್ ಅವರ ಸುಮದುರ ವಾದ್ಯಗೋಷ್ಠಿಯನ್ನು ತನ್ನಯತೆಯಿಂದ ಆಲಿಸಿದರು ರಾಜಭವನದ ಬ್ಲಾಂಕ್ಟೆಟ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜಭವನದ ಇತಿಹಾಸದ ಕುರಿತು ಸಾಕ್ಷ್ಮಚಿತ್ರವನ್ನು ವೀಕ್ಷಿಸಿದ ಸಾರ್ವಜನಿಕರು ರಾಜಭವನದ ಇತಿಹಾಸ ಹಾಗೂ ಸಂಪೂರ್ಣ ಮಾಹಿತಿ ಪಡೆದರು

ಈ ಹಿನ್ನಲೆಯಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಆನೆಗಳ ತಾಲೀಮು ಇಂದಿನಿಂದ ಪ್ರಾರಂಭಗೊಂಡಿದೆ

ಅರಣ್ಣ ಇಲಾಖೆ ಪಶು ವೈದ್ಧಾಧಿಕಾರಿ ಡಾ

ಈ ಸಂಬಂಧ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಅದಪ್ಪು ಬೇಗ ಆನೆಗಳನ್ನು ಕರೆಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮುಂದಿನ ಹಂತದಲ್ಲಿ ಬಾರ ಹೊರುವ ತಾಲೀಮು ಮತ್ತು ಮರದ ಅಂಭಾರಿ ಹೊರುವ ತಾಲೀಮು ನೀಡಲಾಗುವುದು ಎಂದು ಹೇಳಿದ್ದಾರೆ

ಶಂಕರ್ ಹೇಳದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಪ್ಲಿಮಫಟ್ಟ ಸಂರಕ್ಷಣೆ ಕುರಿತಂತೆ ಡಾ ಕಸ್ತೂರಿ ರಂಗನ್ ವರದಿ ಜಾರಿಯನ್ನು ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳು ವಿರೋಧಿಸಿದ್ದು

ಮಳೆಯಾತ್ರಿತ ರೈತರ ಜಮೀನಿನಲ್ಲಿ ನೀರು ಇಂಗಿಸುವ ಮತ್ತು ಬದುಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಉದ್ದೇಶಗಳನ್ನು ಈ ಯೋಜನೆಯ ಫಲಾನುಭವಿ ದಾವಣಗೆರೆ ತಾಲ್ಲೂಕು ಆನಗೋಡು ಗ್ರಾಮದ ಚಂದ್ರಶೇಖರಪ್ಪ ಅವರು ನೀಡಿರುವ ಮಾಹಿತಿ ಇಲ್ಲಿದೆ